ಲಂಡನ್ನಲ್ಲಿ ಇಂದು ಸಂಜೆ ಮಹಿಳಾ ಹಾಕಿ ವಿಶ್ವಕಪ್ ಪಂದ್ಲಾವಳಿಯಲ್ಲಿ ಭಾರತ ಮತ್ತು ಐರ್ಲ್ಲಾಂಡ್ ನಡುವೆ ಹಣಾಹಣೆ

ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲದೆ ಇತರ ನಾಲ್ಕು ಬ್ರಿಕ್ಸ್ ರಾಷ್ಟಗಳಾದ ಬ್ರೆಜಿಲ್ ರಷ್ಯಾ ಚೀನಾ ಮತ್ತು ದಕ್ಷಿಣ ಅಫ್ರಿಕಾ ರಾಷ್ಟಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದು ಪ್ರಮುಖವಾಗಿ ಜಾಗತಿಕ ತಾಪಮಾನದ ಸಮಸ್ಟೆಗಳು ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆ ಜಾಗತಿಕ ಆಡಳಿತ ಮತ್ತು ವ್ಯಾಪಾರ ಕುರಿತಾದ ವಿಷಯಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ ಆಫ್ರಿಕಾದ ಮೂರು ರಾಷ್ಷಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಪ್ರಧಾನಿ ನಿನ್ನೆ ಸಂಜೆ ದಕ್ಷಿಣ ಆಫ್ರಿಕಾಗೆ ತಲುಪಿದ್ದಾರೆ ಮೊದಲೆರಡು ಚರಣಗಳಲ್ಲಿ ನರೇಂದ್ರ ಮೋದಿ ರುವಾಂಡ ಮತ್ತು ಉಗಾಂಡ ದೇತಗಳಿಗೆ ಭೇಟಿ ನೀಡಿದರು

ಜಮ್ನು ಮತ್ತು ಕಾಶ್ಮೀರದ ಕಾರ್ಗಿಲ್ ಪಟ್ಟಣದಲ್ಲಿ ನಿನ್ನೆಯಿಂದ ಮೂರು ದಿನಗಳ ಕಾರ್ಯಕ್ರಮ ನಡೆಯುತ್ತಿದೆ

ಶಾಂತಿ ಕದಡಲು ಯತ್ನಿಸಿದವರಿಗೆ ತಕ್ಕ ಪ್ರತ್ಯುತ್ತರ ನೀಡಿದ ನಮ್ಮ ಸ್ಯೆನಿಕರ ಧೈರ್ಯ ಸಾಹಸದಿಂದಾಗಿ ನಮ್ಮ ರಾಷ್ಟ ರಕ್ಷಣೆ ಬಗ್ಗೆ ಭರವಸೆ ಹೆಚ್ಚಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಗಡಿನಿಯಂತ್ರಣ ರೇಖೆ ಅಥವಾ ವಾಸ್ತವಿಕ ಗಡಿ ರೇಖೆಯ ಬಳಿ ಯಾವುದೇ ಬೆದರಿಕೆಯನ್ನು ಎದುರಿಸಲು ಭಾರತೀಯ ಸೇನೆ ಸನ್ನದ್ದವಾಗಿದೆ ಎಂದು ಉತ್ತರ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಬಲಬೀರ್ ಸಿಂಗ್ ಹೇಳಿದ್ದಾರೆ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಯ ಸಂದರ್ಭದಲ್ಲಿ ದ್ರಾಸ್ ಯುದ್ಧ ಸ್ಮಾರಕದ ಬಳಿ ನಡೆದ ಸುದ್ದಿಗೋಷ್ಷಿಯಲ್ಲಿ ಅವರು ಮಾತನಾಡಿ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ತರಾದ ಎಲ್ಲಾ ಯೋಧರಿಗೆ ಸೇನಾಪಡೆಯ ಶ್ರದ್ದಾಂಜಲಿ ಸಲ್ಲಿಸಿದರು ಭಾರತೀಯ ಸೇನೆ ಎಲ್ಲಾ ಮುಂಚೂಣಿ ಮೊಸ್ಟ್ಗಳಿಗೂ ರಸ್ತೆ ಸಂಪರ್ಕ ಮತ್ತು ದೂರ ಸಂಪರ್ಕ ವ್ಲವಶ್ಹೆಯನ್ನು ಕಳೆದ ಕೆಲವು ವರ್ಷಗಳಿಂದ ಆದ್ಲತೆಯ ಮೇರೆಗೆ ಸುಧಾರಿಸುತ್ತಿದೆ ಎಂದು ಅವರು ತಿಳಿಸಿದರು

ಶ್ರಕರಣವನ್ನು ಕುರಿತಂತೆ ಪಾರದರ್ಶಕ ತನಿಖೆ ನಡೆಸಲು ತಮ್ಮ ಸರ್ಕಾರ ಬದ್ದವಾಗಿದೆ ಈ ಉದ್ದೇಶದಿಂದಲೇ ಸಿಬಿಐ ತನಿಖೆಗೆ ಆದೇತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಸ್ವೀಕರಿಸಲು ಕೇಂದ್ರ ಸರ್ಕಾರ ಸಿದ್ದವಿರುವುದಾಗಿ ಸ್ವಷ್ಟ ಪಡಿಸಿದ್ದರು ಪ್ರವಾಹ ಮತ್ತು ಬರದಿಂದ ತತ್ತರಿಸಿರುವ ಎಲ್ಲಾ ರಾಜ್ಯಗಳಿಗೆ ತಕ್ಷಣ ಎಲ್ಲಾ ರೀತಿಯ ಪರಿಹಾರ ಒದಗಿಸುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ ಲೋಕಸಭೆಯ ಕಲಾಪದಲ್ಲಿ ನಿನ್ನೆ ವಿವಿಧ ರಾಜ್ಯಗಳಲ್ಲಿ ಇತ್ತೀಚೆಗೆ ಉಂಟಾಗಿರುವ ಪ್ರವಾಹ ಕುರಿತು ಎತ್ತಿದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಗೃಹ ಸಚಿವಾಲಯದ ರಾಜ್ಯ ಸಚಿವ ಕಿರಣ್ ರಿಜಿಜು ಪರಿಹಾರ ನೀಡುವಾಗ ಯಾವುದೇ ರಾಜ್ಞವನ್ನು ತಾರತಮ್ಮ ಮಾಡುವುದಿಲ್ಲ ಕೇರಳದಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಅಂತರ್ ಸಚಿವಾಲಯದ ತಂಡ ಈ ವಾರ ಆ ರಾಜ್ಯಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಕುರಿತು ಅವಲೋಕಿಸಲಿದೆ ನಂತರ ಆ ತಂಡ ನೀಡುವ ವರದಿ ಆಧರಿಸಿ ಕೇಂದ್ರ ಆರ್ಥಿಕ ನೆರವು ಘೋಷಸಲಿದೆ ಎಂದು ತಿಳಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರಮೋದಿಯವರಿಂದ ಜನವರಿಯಲ್ಲಿ ಉದ್ವಾಟನೆಗೊಂಡ ಉಜಾಲಾ ಯೋಜನೆಯಿಂದಾಗಿ ರಾಜ್ತಾನದಲ್ಲಿ ವಿದ್ಯುತ್ ಉಳಿಸುವುದಷ್ಟೇ ಅಲ್ಲ ಲಕ್ಷಾಂತರ ಕುಟುಂಬಗಳ ಬಿಲ್ ಮೊತ್ತದಲ್ಲೂ ಕಡಿಮೆಯಾಗಿದೆ ಸಾಂಪ್ರದಾಯಿಕ ಬಲ್ಪ್ಗಳ ಬಳಕೆ ಬದಲಿಗೆ ಎಲ್ಇಡಿ ಬಲ್ಪ್ ಬಳಕೆ ಮಾಡುವ ಉದ್ದೇಶ ಉಜಾಲಾ ಯೋಜನೆಯದ್ಗಾಗಿದೆ

ದೇಶದ ಅಟಾರ್ನಿ ಜನರಲ್ ಅವರ ಆದೇಶದ ಮೇರೆಗೆ ಎಲ್ಲಾ ದೋಣಿಗಳನ್ನು ಶ್ರೀಲಂಕಾದ ಎದೇಶಾಂಗ ಸಚಿವಾಲಯಕ್ಕೆ ಶನಿವಾರದ ವೇಳೆ ಹಸ್ತಾಂತರಿಸಲಾಗುವುದು ನಂತರ ನಿಯಮಾನುಸಾರ ಭಾರತಕ್ಕೆ ಹಸ್ನಾಂತರಿಸಲಾಗುವುದೆಂದು ತಿಳಿಸಲಾಗಿದೆ ಕೊಲೊಂಬೋದಲ್ಲಿರುವ ಭಾರತೀಯ ಉಚ್ಚಾಯುಕ್ತರು ಕಳೆದ ಕೆಲವು ತಿಂಗಳಿಂದ ಈ ದೋಣಿಗಳ ಬಿಡುಗಡೆಗಾಗಿ ನಿರಂತರ ಪ್ರಯತ್ನ ನಡೆಸಿದ್ದರು

ತ್ರೀಲಂಕಾದಲ್ಲಿ ಇದೇ ಫೆಬ್ರವರಿಯಿಂದ ಜಾರಿಗೆ ಬಂದಿರುವ ನೂತನ ಕಾನೂನಿನ ಶ್ರಕಾರ ದೋಣಿಗಳ ಮಾಲೀಕರನ್ನು ಕಡ್ನಾಯವಾಗಿ ನ್ನಾಯಾಲಯ ಹಾಜರು ಪಡಿಸಬೇಕಾಗತ್ತದೆ

ಮಹಾರಾಷ್ಷದ ಕೋಪರ್ಕೈಮೆ ಮೊದಲಾದ ಪ್ರದೇಶಗಳಲ್ಲಿ ನಿನ್ನೆ ಮರಾಠ ಮೀಸಲಾತಿ ಪ್ರತಿಭಟನೆಯ ವೇಳೆ ಉಂಟಾದ ತೀವ್ರ ಹಿಂಸಾಚಾರದ ಹಿನ್ನೆಲೆಯಲ್ಲಿ ನವಿಮುಂಬ್ಲೆ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇಂದು ಬೆಳಗಿನ ಜಾವದಿಂದ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಕೋಪರ್ಕ್ಲೆಮೆಯಲ್ಲಿ ಇಂದೂ ಕೂಡ ಪರಿಸ್ಹಿತಿ ಉದ್ವಿಗ್ನವಾಗಿರುವುದಾಗಿ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಇಂದೂ ಕೂಡ ನವಿಮುಂಬೈ ಸುತ್ತಮುತ್ತ ಸ್ಥಳೀಯರು ಮತ್ತು ಪ್ರತಿಭಟನಾಕಾರರ ನಡುವೆ ಚಕಮಕಿ ಮುಂದುವರೆದಿದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ತಡೆಯಲು ಪೊಲೀಸರು ಕೋಪರ್ಕೈಮೆಯಲ್ಲಿ ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಹಿಂಸಾಚಾರ ನಿಯಂತ್ರಣ ಪಡೆಗಳು ಮತ್ತು ರಾಜ್ಯ ಮೀಸಲು ಪೊಲೀಸ್ ಪಡೆಗಳನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ ದೇಶದ ಬೆಳವಣಿಗೆಗೆ ಸಮತೋಲನ ವ್ಯಾಪಾರಕ್ಕಾಗಿ ಚಿಲ್ಲರೆ ನೀತಿಯನ್ನು ಮನರ್ ಪರಿಶೀಲಿಸುವುದಾಗಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇತ್ ಪ್ರಭು ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಈ ಸಂಬಂಧ ಗ್ರಾಹಕ ವ್ಯವಹಾರಗಳ ಸಚಿವರಿಗೆ ಪತ್ರ ಬರೆದಿರುವುದಾಗಿ ಸಚಿವರು ತಿಳಿಸಿದರು ಚಲ್ಲರೆ ವಲಯದಲ್ಲಿ ವಿದೇಶಿ ನೇರ ಬಂಡವಾಳಕ್ಕೆ ಅವಕಾಶ ನೀಡುವ ಮುನ್ನ ಚಲ್ಲರೆ ವ್ಯಾಪಾರಿಗಳನ್ನು ಸರ್ಕಾರ ಪರಿಗಣಿಸಿ ರಕ್ಷಿಸುವುದು ಎಂದು ಹೇಳಿದರು

ನಿನ್ನೆ ಮಧ್ಯರಾತ್ರಿ ಸುಮಾರಿಗೆ ಗೋಸಾಯ್ಕುಂಡದ ತಿಮುರೆಯಲ್ಲಿರುವ ಗ್ರಾಮ ಸಭೆ ಕಚೇರಿಯ ಬಳಿ ಈ ದುರಂತ ಸಂಭವಿಸಿದೆ

ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳು ಭರದಿಂದ ನಡೆಯುತ್ತಿವೆ ಡಾರ್ಚುಲಾ ಜಿಲ್ಲೆಯಲ್ಲೂ ಕುಂಭದ್ರೋಣ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದ್ದು

ನಾಲ್ವರು ಗಾಯಗೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ನಿನ್ನೆ ನಡೆದ ಸಾರ್ವತ್ರಿಕ ಚುನಾವಣೆಯ ಪೂರ್ಣ ಫಲಿತಾಂಶ ಹೊರಬಿಳುವುದು ವಿಳಂಬವಾಗಲಿದೆ ಎಂದು ಅಲ್ಲಿಯ ಅಧಿಕಾರಿಗಳು ಇಂದು ತಿಳಿಸಿದ್ದಾರೆ ವಿದ್ದುನ್ನಾನ ಮತ ಎಣಿಕೆ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿರುವುದರಿಂದ ಚುನಾವಣಾ ಆಯೋಗದ ಸಿಬ್ಲಂದಿಯೇ ಮತಗಳನ್ನು ಎಣಿಸುತ್ತಿರುವ ಕಾರಣ ಫಲಿತಾಂತ ಪ್ರಕಟಣೆ ವಿಳಂಬವಾಗಲಿಂದೆ ಎಂದು ಪಾಕಿಸ್ತಾನ ಚುನಾವಣಾ ಆಯೋಗದ ಕಾರ್ಯದರ್ಶಿ ಬಾಬರ್ ಯಾಕೂಬ್ ಮಾಹಿತಿ ನೀಡಿದ್ದಾರೆ ಫಲಿತಾಂಶ ಪ್ರಕಟಣೆ ಎಳಂಬದ ಹಿಂದೆ ಬೇರಾವುದೇ ಪಿತೂರಿಯಾಗಲಿ ಯಾವುದೇ ಒತ್ತಡವಾಗಲಿ ಇಲ್ಲ ಎಂದು ಸ್ವಷ್ಷ ಪಡಿಸಿರುವ ಅವರು ಫಲಿತಾಂಶ ಪ್ರಸರಣ ವ್ಲವಸ್ಥೆಯ ಕುಸಿತವೇ ವಿಳಂಬಕ್ಕೆ ಕಾರಣವೆಂದು ಖಚಿತ ಪಡಿಸಿದ್ದಾರೆ